ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಶ್ರಮದಾನದಲ್ಲಿ ಪಾಲ್ಗೊಂಡ ನಾಗರಿಕರು ಎನ್ಸಿಸಿ ಸಿಐಎಸ್ಎಫ್ ಭಾರತೀಯ ಕರಾವಳಿ ಕಾವಲು ಪಡೆಯ ಸಹಭಾಗಿತ್ವ ಶ್ಲಾಘಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಕರಾವಳಿ ತೀರಾ ಪ್ರದೇಶಗಳಲ್ಲಿ ಸಿಐಎಸ್ಎಫ್ ಪಡೆಗಳು ಸ್ವಚ್ಚತಾ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ ಅದೇ ರೀತಿ ಭಾರತೀಯ ಕರಾವಳಿ ಕವಾಲು ಪಡೆಯೂ ಕ್ಷೆ ಜೋಡಿಸಿದೆ ಎಂದು ಮೆಚ್ಲುಗೆ ವ್ಯಕ್ಷಪಡಿಸಿದರು ತ್ರಮದಾನದಲ್ಲಿ ಭಾಗಿಯಾಗಲು ದೇಶದ ಪ್ರತಿಯೊಬ್ಬ ನಾಗರಿಕನು ಉತ್ಲಾಹ ತೋರುತ್ತಿದ್ದಾರೆ ಜೊತೆಗೆ ಎನ್ಸಿಸಿಯ ಇಡೀ ಕುಟುಂಬ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ಮತ್ತಷ್ಟು ಜನರಿಗೆ ಸ್ಫೂರ್ತಿದಾಯಕ ಎಂದು ಹೇಳಿದ್ದಾರೆ ಇದೇ ವೇಳೆ ಸ್ವಚ್ಚತಾ ಕಾರ್ಯಕರ್ತರಾದ ಅಫ್ರೋಜ್ ಶಾ ಶುಭಜಿತ್ ಮುಖರ್ಜಿ ವಿನೀತ್ ಕುಮಾರ್ ಡಾ ತಪಸ್ಥ ರಾಘವ್ ಅವರ ಶ್ರಮವನ್ನು ಪ್ರಧಾನಮಂತ್ರಿ ಇದೇ ವೇಳೆ ಕೊಂಡಾಡಿದ್ದಾರೆ

ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಕಳೆದ ರಾತ್ರಿ ಬೆಲ್ಗ್ರೆಡ್ನಲ್ಲಿ ಸೈಬೀರಿಯಾದ ರಾಷ್ವೀಯ ಅಸೆಂಬ್ಲಿ ಉದ್ದೇತಿಸಿ ಮಾತನಾಡಿದ ಅವರು ಭಯೋತ್ಪಾದನೆ ವಿಷಯದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಭಯೋತ್ಪಾದನೆ ಇಲ್ಲ ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲರೂ ಒಗ್ಗೂಡಿ ಹೋರಾಡುವ ಅಗತ್ತವಿದೆ ಅಂತಾರಾಷ್ಷೀಯ ಶಾಂತಿ ಮತ್ತು ಭದ್ರತೆಗೆ ಧಕ್ಷೆ ಉಂಟಾಗಿರುವ ಭಯೋತ್ವಾದನೆ ವಿರುದ್ದ ಹೋರಾಡಲು ಭಾರತ ಸೈಬೀರಿಯಾ ಸಹಮತಿ ವ್ಯಕ್ತಪಡಿಸಿದೆ ಎಂದರು ಸ್ಲೆಬಿರಿಯಾ ಮಾಲ್ಲಾ ರೊಮೇನಿಯಾ ದೇಶಗಳ ಪ್ರವಾಸದಲ್ಲಿರುವ ಉಪರಾಷ್ಪಪತಿ ಸ್ಲೆಬೀರಿಯಾದ ಪ್ರವಾಸ ಮುಗಿಸಿ ಮಾಲ್ಲಾಕ್ಷೆ ಪ್ರಯಾಣ ಬೆಳೆಸಲಿದ್ದಾರೆ ಪ್ರವಾಸದ ಅಂತಿಮ ಚರಣದಲ್ಲಿ ನಾಡಿದ್ದು ರೊಮೇನಿಯಾ ತಲುಪಲಿದ್ದಾರೆ

ಶ್ರೀನಗರದಲ್ಲಿ ಈ ಕುರಿತು ವಿವರ ನೀಡಿದ ಆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶಲೀನ್ ಕಬ್ರ

ಈ ತಿಂಗಳ ಅಂತ್ಯದ ವೇಳೆಗೆ ಅಂತಿಮ ಮತದಾರರ ಪಟ್ಟ ಪ್ರಕಟಿಸಲಾಗುವುದು ಎಂದರು ವಿದ್ದುನ್ನಾನ ಮತ ಯಂತ್ರಗಳು ಬಳಸಲಾಗುತ್ತಿದ್ದು

ಚುನಾವಣಾ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಎಂದರು

ಇದೀಗ ಮತ್ತೆ ಮತದಾನಕ್ಕೆ ದಿನಾಂಕ ನಿಗದಿ ಮಾಡಲಾಗಿದೆ ಎಂದರು ಮುಂದಿನ ತಿಂಗಳು ಜಮ್ಮು ಕಾಶ್ಮೀರದಲ್ಲಿ ನಡೆಯಲಿರುವ ಮುನ್ಲಿಪಲ್ ಸಂಸ್ಟೆಗಳ ಚುನಾವಣೆಗೆ ವೇಳಾಪಟ್ಟಯನ್ನು ನಿನ್ನೆ ಪ್ರಕಟಿಸಲಾಗಿದೆ ನ್ವಾಷನಲ್ ಕಾನ್ಫರೆನ್ಸೆ ಪಿಡಿಪಿ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಪ್ರಕಟಿಸಿರುವ ಕ್ರಮವನ್ನು ಬಿಜೆಪಿ ಟೀಕಿಸಿದೆ

ಪಾಟ್ನಾದ ನಿವಾಸದಲ್ಲಿ ನಡೆದ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಎಂದು ಸಭೆಯ ನಂತರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆರ್

ಸಿಂಗ್ ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲೇ ಸೀಟು ಹೊಂದಾಣಿಕೆಯ ವಿಷಯವನ್ನು ಪ್ರಕಟಿಸಲಾಗುವುದು ಎರಡೂ ಪಕ್ಷಗಳಲ್ಲಿ ಈ ಸಂಬಂಧ ಯಾವುದೇ ಗೊಂದಲವಿಲ್ಲ ಎಂದು ಹೇಳಿದ್ಗಾರೆ

ಈ ಹಿನ್ನೆಲೆಯಲ್ಲಿ ಪಕ್ಷವನ್ನು ತಳಮಟ್ಷದಿಂದ ಬಲಪಡಿಸಲು ಕೂಡ ಸಭೆಯಲ್ಲಿ ನಿರ್ಧರಿಸಲಾಗಿದೆ ದುರ್ಗಾ ಪೂಜೆಯ ಬಳಿಕ ರಾಜ್ಯ ಸಚಿವ ಸಂಪುಟವನ್ನು ವಿಸ್ತರಿಸಲು ನಿತೀಶ್ ಕುಮಾರ್ ಮುಂದಾಗಿದ್ದಾರೆ

ಚೀನಾದ ಕರಾವಳಿ ತೀರ ಪ್ರದೇಶಗಳಾದ ಜಿಯಾಂಗ್ಮೆನ್ನಲ್ಲಿ ಭೂಕುಸಿತ ಉಂಟಾಗಿದ್ದು ಗುವಾಂಗ್ಡಾಂಗ್ನಲ್ಲಿ ಸಾವಿರಾರು ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಈ ಸ್ಥಳದಲ್ಲಿ ಕಟ್ಟಿಚ್ಲರ ವಹಿಸುವಂತೆ ಸೂಚಿಸಲಾಗಿದೆ ಹಾಂಗ್ಕಾಂಗ್ನಲ್ಲಿಯೂ ಕೂಡ ಚಂಡಮಾರುತದ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳು ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ

ಕರೋಲಿನಾದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಿಂದ ಶ್ರವಾಹದ ಭೀತಿ ಎದುರಾಗಿದೆ

ನಾಳೆ ನರೂರ್ ಗ್ರಾಮದಲ್ಲಿ ಎನ್ಜಿಒ ಸಂಸ್ಥೆಯೊಂದು ನಡೆಸಲಿರುವ ಕೊಠಡಿಯಿಂದ ಕಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಅಲ್ಲಿನ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ ನಂತರ ಡಿಎಲ್ಡಬ್ಲ್ನೂ ಕ್ವಾಂಪಸ್ಗೆ ಭೇಟ ನೀಡಲಿರುವ ಪ್ರಧಾನಿ ಕಾಶಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹಳೆಯ ದೆಹಲಿ ರೈಲು ನಿಲ್ದಾಣದಲ್ಲಿಂದು ಸ್ವಚ್ಚತೆಯೇ ಸೇವಾ ಸಪ್ತಾಹಕ್ಕೆ ಚಾಲನೆ ನೀಡಿ ಶ್ರಮದಾನ ಮಾಡಿದರು ಈ ವೇಳೆ ಇಲಾಖೆಯ ಸಿಬ್ಲಂದಿಗಳು ಪಾಲ್ಗೊಂಡಿದ್ದರು ನಂತರ ಪಿಯೂಷ್ ಗೋಯಲ್ ದೇಶದಲ್ಲಿ ಪರಿಸರ ಹಾನಿ ತಪ್ಪಿಸಿದರೆ ಜನರ ಜೀವನ ಕ್ರಮದಲ್ಲಿ ಬದಲಾವಣೆ ತರಲಿದೆ ಪರಿಸರ ಮಾಲಿನ್ಯದಿಂದ ಎದುರಾಗುವ ಶೇಕಡ ಅರ್ಧದಷ್ಟು ಕಾಯಿಲೆಗಳನ್ನು ತಡೆಗಟ್ಟಲು ನೆರವಾಗಲಿದೆ ಎಂದು ಹೇಳಿದರು ದೇಶದ ಪ್ರತಿಯೊಬ್ಬ ಜನರು ಸ್ವಚ್ಚತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಪ್ರತಿಜ್ಞೆ ಮಾಡಬೇಕು ಆಗ ದೇಶ ವಿಶ್ವಮಟ್ಟದಲ್ಲಿ ಹೆಸರು ಗಳಿಸಲು ಸಾಧ್ಯವಾಗಲಿದೆ ಎಂದರು ನಂತರ ಪಿಯೂಷ್ ಗೋಯಲ್ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ಮತ್ತು ನವದೆಹಲಿಯ ರೈಲು ನಿಲ್ದಾಣಗಳಲ್ಲಿ ಸ್ವಚ್ಚತಾ ಹೀ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರೈಲ್ವೆ ಮಂಡಳಿಯ ಅಧ್ಯಕ್ಷ ಅಶ್ವನಿ ಲಾಲ್ ಲೋಹಾನಿ ಅವರು ಸಿಬ್ಲಂದಿಗಳಿಗೆ ಸ್ವಚ್ಚತೆಯ ಪ್ರತಿಜ್ವಾ ವಿಧಿ ಬೋಧಿಸಿದರು ಬಳಿಕ ರೈಲ್ವೆ ಮಂಡಳಿ ಮತ್ತು ಬರೋಡ ಹೌಸ್ನಲ್ಲಿ ತ್ರಮದಾನದಲ್ಲಿ ಪಾಲ್ಗೊಂಡರು

ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಆಯುಕ್ತ ಸುನೀಲ್ ಅರೋರ ಉಪ ಆಯುಕ್ತ ಸಂದೀಪ್ ಸಕ್ಷೇನಾ ಸೇರಿದಂತೆ ಆಯೋಗದ ಹಿರಿಯ ಅಧಿಕಾರಿಗಳು ಪರಿತೀಲನಾ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ ಎಂದು ರಾಜಸ್ತಾನದ ಮುಖ್ಯ ಚುನಾವಣಾ ಅಧಿಕಾರಿ ಆನಂದ್ ಕುಮಾರ್ ತಿಳಿಸಿದ್ದಾರೆ ಜ್ನೆಪುರದಲ್ಲಿ ನಾಳೆ ರಾಷ್ಷೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಚುನಾವಣಾ ಆಯೋಗ ಸಭೆ ನಡೆಸಲಿದೆ

ಜಿ ವಿಭಾಗದಲ್ಲಿ

ಜಿ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಸಿಮ್ಜಿತ್ ಟರ್ಕಿಯ ಸೀಮಾ ಖಲೀಸ್ ಖಾನ್ ಅವರನ್ನು ಪರಾಭವಗೊಳಿಸಿದರು ಮೋನಿಕಾ ಟರ್ಕಿಯವರೇ ಆದ ಆಯಿಸೆ ಕಗಿರೆರ್ ಹಾಗೂ ಭ್ಯಾಗ್ಚುತಿ ಸೆಲ್ನಾ ಕಾರಕೋಯಿನ್ ಅವರನ್ನು ಪರಾಭವಗೊಳಿಸಿ ಚಿನ್ನದ ಪದಕ ಪಡೆದರು

ಜಿ ವಿಭಾಗದಲ್ಲಿ ಪಿಂಕಿ ಜಂಗ್ರ ಅಂತಿಮ ಪಂದ್ಯದಲ್ಲಿ ಪರಾಭವಗೊಂಡು ಬೆಳ್ಳಿಗೆ ತೃಪ್ತಿ ಪಟ್ಟಿಕೊಂಡರು

ಜಿ